ದೇಶಾದ್ಯಂತ ಕಡಿಮೆ ಶಬ್ಲದ ಮತ್ತು ಪರಿಸರ ಸ್ನೇಹಿ ಪಟಾಕಿಗಳ ತಯಾರಿಕೆ ಮತ್ತು ಮಾರಾಟಕ್ಕೆ ನ್ನಾಯಾಲಯ ಸಮ್ನತಿ ನೀಡಿದೆ

ದೀಪಾವಳಿ ಮತ್ತು ಇತರ ಹಬ್ಬಗಳ ಸಂದರ್ಭದಲ್ಲಿ ಸಾಮೂಹಿಕ ಪಟಾಕಿ ಸಿಡಿಸುವ ಕಾರ್ಯಕ್ರಮಗಳನ್ನು ಹೆಬ್ಬ ಹೆಚ್ಚು ಪೋತಾಹಿಸುವಂತೆಯೂ ಸುಪ್ರೀಂ ಕೋರ್ಟ್ ಸರ್ಕಾರಕ್ಷೆ ಸಲಹೆ ನೀಡಿದೆ ದೇಶದ ಹಲವು ನಗರಗಳಲ್ಲಿ ವಾಯು ಮಾಲಿನ್ನ ಪ್ರಮಾಣ ಮಿತಿ ಮೀರಿರುವ ಆತಂಕದ ಹಿನ್ನೆಲೆಯಲ್ಲಿ ವಾಯುಮಾಲಿನ್ನ ನಿಯಂತ್ರಣಕ್ಕೆ ಪಚಾಕಿಗಳ ತಯಾರಿಕೆ ಮತ್ತು ಮಾರಾಟ ನಿಷೇಧಿಸುವಂತೆ ಕೋರಿ ಸಲ್ಲಿಸಲಾದ ಅರ್ಜಿಯ ವಿಚಾರಣೆ ನಡೆಸಿದ ನ್ನಾಯಾಲಯ ಈ ತೀರ್ಮ ಸಲಹೆ ನೀಡಿದೆ ಈ ನಡುವೆ ಕೇಂದ್ರ ಪರಿಸರ ಸಚಿವಾಲಯ ಪಟಾಕಿ ಸಿಡಿಸುವುದಕ್ಷೆ ಮಿತಿ ನಿಗದಿಗಾಗಿ ಹರಿತ್ ದಿವಾಳಿ ಸ್ವಸ್ವ ದಿವಾಳಿ ಅಂದೋಲನಗಳನ್ನು ಹಮ್ನಿಕೊಳ್ಳಲು ನಿರ್ಧರಿಸಿದೆ

ಮುಖ್ಯ ನ್ನಾಯಮೂರ್ತಿ ರಂಜನ್ ಗೊಗಾಯ್ ಮತ್ತು ನ್ನಾಯಮೂರ್ತಿ ಎಸ್

ಐವರು ನ್ಯಾಯಮೊರ್ತಿಗಳ ಸಂವಿಧಾನ ಪೀಠ ಕೇರಳದ ಶಬರಿಮಲೆಯ ಅಯ್ಲಪ್ಪ ದೇಗುಲಕ್ಷೆ ಎಲ್ಲಾ ವಯೋಮಾನದ ಮಹಿಳೆಯರ ಶ್ರವೇಶಕ್ಷೆ ಅವಕಾಶ ನೀಡಿ ತೀರ್ಮ ನೀಡಿತ್ತು ಈ ಪೈಕಿ ನ್ಯಾಯಮೂರ್ತಿ ಇಂದೂ ಮಲ್ಮೋತ್ರಾ ಭಿನ್ನಮತದ ತೀರ್ಮ ದಾಖಲಿಸಿ ಧಾರ್ಮಿಕ ನಂಬಿಕೆಗಳ ವಿಚಾರದಲ್ಲಿ ವೈಚಾರಿಕ ನಿಲುವು ಮೇಳ್ಳೆಸುವುದು ಸೂಕ್ತವಲ್ಲ ಎಂದು ತಿಳಿಸಿದ್ದರು ಮುಖ್ಯ ಚುನಾವಣಾ ಆಯುಕ್ತರು ಹಾಗೂ ಚುನಾವಣಾ ಆಯುಕ್ತರ ನೇಮಕಾತಿಯನ್ನು ಕೊಲಿಜೆಯಂ ಮಾದರಿಯಲ್ಲಿ ನಡೆಸಬೇಕು ಎಂದು ಕೋರಿ ಸಲ್ಲಿಸಲಾಗಿದ್ದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಇಂದು ಐವರು ನ್ನಾಯಾಧೀಶರ ಸಾಂವಿಧಾನಿಕ ಪೀಠಕ್ಷೆ ವರ್ಗಾಯಿಸಿತು ಮುಖ್ಯನ್ನಾಯಮೂರ್ತಿ ರಂಜನ್ ಗೊಗೊಯ್ ಹಾಗೂ ಎಸ್

ಕೌಲ್ ಅವರನ್ನೊಳಗೊಂಡ ನ್ನಾಯಪೀಠ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಚುನಾವಣಾ ಆಯುಕ್ತರ ನೇಮಕಾತಿ ವಿಷಯವನ್ನು ವಿಸ್ತತ ಸಂವಿಧಾನಿಕ ಪೀಠ ಪರಿಶೀಲಸಲಿದೆ ಎಂದು ತಿಳಿಸಿತು ಚುನಾವಣಾ ಆಯುಕ್ತರುಗಳ ನೇಮಕಾತಿ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಕೋರಿ ಸೆಲ್ಲಿಸಲಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ನ್ಯಾಯಪೀಠ ವಿಚಾರಣೆ ನಡೆಸಿತು ಕೇಂದ್ರ ಸರ್ಕಾರದ ಪರವಾಗಿ ಅಟಾರ್ನಿ ಜನರಲ್ ಕೆ

ವೇಣುಗೋಪಾಲ್ ಅರ್ಜೆಯನ್ನು ವಿರೋಧಿಸಿ ಈವರೆಗೆ ಚುನಾವಣಾ ಆಯೋಗದ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡ ಯಾವುದೇ ಪ್ರಕರಣ ಇಲ್ಲ ಎಂದು ಹೇಳಿದರು

ಅಕ್ರಮ ಗಣಿಗಾರಿಕೆ ವಿಷಯವನ್ನು ರಾಜಸ್ಥಾನ ಸರ್ಕಾರ ಹಗುರವಾಗಿ ಪರಿಗಣಿಸಿರುವ ಕಾರಣ ಈ ಆದೇಶ ಹೊರಡಿಸಬೇಕಾಯಿತು ಎಂದು ನ್ನಾಯಮೂರ್ತಿ ಮದನ್ ಬಿ ಲೋಕೂರ್ ಹಾಗೂ ನ್ನಾಯಮೂರ್ತಿ ದೀಪಕ್ ಗುಪ್ತಾ ಅವರನ್ನೊಳಗೊಂಡ ನ್ನಾಯಪೀಠ ಹೇಳಿದೆ

ಪರ್ವತಗಳ ನಾಪತ್ತೆ ಕೂಡಾ ದೆಹಲಿಯಲ್ಲಿ ಮಾಲಿನ್ನ ಪ್ರಮಾಣ ಹೆಚ್ಚಲು ಕಾರಣಗಳಲ್ಲಿ ಒಂದಾಗಿರಬಹುದು ಎಂದು ಪೀಠ ಕಳವಳ ವ್ಚಕ್ತಪಡಿಸಿದೆ ತನ್ನ ಆದೇಶದ ಅನುಸರಣೆ ಕುರಿತು ಪ್ರಮಾಣಪತ್ರ ಸಲ್ಲಿಸುವಂತೆ ರಾಜಸ್ತಾನ ಸರ್ಕಾರದ ಮುಖ್ಚಿಕಾರ್ಯದರ್ತಿಗೆ ಕೋರ್ಟ್ ಆದೇಶಿಸಿದೆ ದೇಶದಲ್ಲಿ ಶಿಕ್ಷಣದ ಗುಣಮಟ್ಲ ಹೆಚ್ಚಸಲು ಸರ್ಕಾರ ಪಲವು ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದು ರಾಷ್ಲಪತಿ ರಾಮನಾಥ ಕೋವಿಂದ್ ಹೇಳಿದ್ದಾರೆ

ಬಾಲಕಿಯರ ಶಿಕ್ಷಣ ಮಹಿಳಾ ಸಬಲೀಕರಣದ ಕೇಂದ್ರ ಬಿಂದುವಾಗದೇಕು ಎಂದು ಉಪರಾಷ್ಷಪತಿ ಎಂ

ಕೇವಲ ಉದ್ಯೋಗ ಪಡೆಯಲು ಪದವಿಯನ್ನು ಸೀಮಿತಗೊಳಿಸಬಾರದು ಅದು ವ್ಯಕ್ತಿಯ ಸಬಲೀಕರಣಕ್ಕೆ ಅಮೂಲಕ ದೇಶದ ಆರ್ಥಿಕ ಅಭಿವೃದ್ದಿಗೆ ನೆರವಾಗುವಂತೆ ಇರಬೇಕು ಎಂದು ಸಲಹೆ ನೀಡಿದರು

ಭಯೋತ್ವಾದನೆಗೆ ನೆರವು ನೀಡುವ ಪಾಕಿಸ್ತಾನದ ಹುನ್ನಾರ ಬಯಲುಗೊಂಡಿದ್ಲು ಆ ದೇಶದ ಪ್ರಚೋದನಾತ್ಸಕ ಕ್ರಮವನ್ನು ವಿದೇಶಾಂಗ ವ್ಲವಹಾರಗಳ ಸಚಿವಾಲಯ ಹೇಳಿಕೆಯಲ್ಲಿ ಖಂಡಿಸಿದೆ ತನ್ನ ನಿಯಂತ್ರಣದ ಯಾವುದೇ ಪ್ರದೇಶವನ್ನು ಭಾರತ ವಿರೋಧಿ ಭಯೋತ್ವಾದನೆಗೆ ಬಳಸಿಕೊಳ್ಳಲು ಅವಕಾಶ ನೀಡದಂತಹ ದ್ವಿಪಕ್ಷೀಯ ಬದ್ದತೆಗೆ ಬದ್ದವಾಗಿರಲು ಸಚಿವಾಲಯ ಪಾಕಿಸ್ತಾನವನ್ನು ಆಗ್ರಹಿಸಿದೆ

ತ್ರೀನಗರದ ನೆಪರು ಅತಿಥಿಗೃಹದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಸಚಿವರು ಇತ್ತೀಚೆಗಷ್ಲೇ ಸಮಾಪನಗೊಂಡ ನಗರ ಸ್ವಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಭಾಗಿಯಾಗಿದ್ದ ರಾಜ್ಯದ ಜನತೆಯನ್ನು ಅಭಿನಂದಿಸಿದರು ಇದಕ್ಕೂ ಮುನ್ನ ತ್ರೀನಗರದಲ್ಲಿ ನಡೆಸಲಾದ ಉನ್ನತಮಟ್ಟದ ಸಭೆಯಲ್ಲಿ ರಾಜ್ಯದಲ್ಲಿನ ಭದ್ರತಾ ಪರಿಸ್ಥಿತಿಯನ್ನು ಪರಾಮರ್ತಿಸಿದರು

ವಿದೇತಿ ಪ್ರವಾಸಿಗರು ಮಕ್ಕಳನ್ನು ಲೈಂಗಿಕ ದುರ್ಬಳಕೆ ಮಾಡಿಕೊಳ್ಳುವುದನ್ನು ತಡೆಯುವ ಹಾಗೂ ಇನ್ನಿತರ ಅಪರಾಧ ಎಸಗುವುದನ್ನು ನಿಯಂತ್ರಿಸುವ ಉದ್ದೇಶದಿಂದ ಈ ಕ್ರಮ ಕ್ಟೆಗೊಳ್ಳಲಾಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವೆ ಮೇನಕಾಗಾಂಧಿ ಸರಣಿ ಟ್ವೀಟ್ಗಳಲ್ಲಿ ತಿಳಿಸಿದ್ದಾರೆ ಭಾರತದಲ್ಲಿ ಪ್ರವಾಸ ಕೈಗೊಳ್ಳುವ ವಿದೇಶಿ ನಾಗರಿಕರ ವೀಸಾ ಅರ್ಜ ನಮೂನಗಳನ್ನು ಪರಿಷ್ಠರಿಸಬೇಕೆಂಬ ಮೇನಕಾ ಗಾಂಧಿಯವರ ಕೋರಿಕೆಯನ್ನು ಪರಿಗಣಿಸಿ ಅರ್ಜಗಳಲ್ಲಿ ಅಪರಾಧ ದಾಖಲೆಗಳನ್ನು ಫೋಷಿಸಿಕೊಳ್ಳಲು ಅವಕಾಶ ಕಲ್ಲಿಸಲಾಗಿದೆ ರಾಜಸ್ತಾನ ವಿಧಾನಸಭಾ ಚುನಾವಣೆಯನ್ನು ಬಿಜೆಪಿ ಅಭಿವೃದ್ದಿ ಕಾರ್ಯಸೂಚಿಯ ಮೇಲೆ ಎದುರಿಸಲಿದ್ದು ರಾಜ್ಥದ ಪ್ರಗತಿಗೆ ಚುನಾವಣಾ ಪ್ರಚಾರದ ವೇಳೆ ಹೆಚ್ಚಿನ ಒತ್ತು ನೀಡುವಂತೆ ಪ್ರತಿಪಕ್ಕ ಕಾಂಗ್ರೆಸ್ಗೆ ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್ ಸವಾಲು ಒಡ್ಡಿದ್ದಾರೆ

ಛತ್ತೀಸ್ಗಢದ ಮೊದಲ ಪಂತದ ವಿಧಾನಸಭಾ ಚುನಾವಣೆಗೆ ನಾಮಪ್ರತಗಳನ್ನು ಸಲ್ಲಿಸಲು ಇಂದು ಕಡೆ ದಿನವಾಗಿತ್ತು ರಾಜಾನಂದಗಾಂವ್ ಕ್ಷೇತ್ರದಿಂದ ಬಿಜೆಪಿ ಅಭ್ಲರ್ಥಿಯಾಗಿ ಮುಖ್ಯಮಂತ್ರಿ ರಮಣ್ಸಿಂಗ್ ಇದೇ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಲರ್ಥಿಯಾಗಿ ದಿವಂಗತ ಮಾಜಿ ಶ್ರಧಾನಿ ಅಟಲ್ ಬಿಹಾರಿ ವಾಜಹೇಯಿ ಅವರ ಸಂಬಂಧಿ ಕರುಣಾ ಶುಕ್ಲಾ ಇಂದು ನಾಮಪುತ್ರ ಸಲ್ಲಿಸಿದ ಶ್ರಮುಖರಾಗಿದ್ದಾರೆ

ನಾಮಪತ್ರಗಳ ಪರಿಶೀಲನೆ ಪ್ರಕ್ರಿಯೆ ನಾಳೆ ನಡೆಯಲಿದೆ

ಭಾರತದ ಬ್ಲಾಡ್ಸಿಂಟನ್ ತಾರೆಯರಾದ ಕಿಡಂಬಿ ಶ್ರೀಕಾಂತ್ ಪಿ